ಲೋಕಸಭೆಯ ಮೊದಲ ಹಂತದ ಚುನಾವಣೆಯ ನಾಮಪತ್ರ ಸಲ್ಲಿಕೆ ಅಂತಿಮ ದಿನ ಸಮೀಪಿಸುತ್ತಿದ್ದಂತೆ ಗರಿಗೆದರಿದ ರಾಜಕೀಯ ಚಟುವಟಕೆ

ಬಿಜೆಪಿಯಿಂದ ಅಭ್ವರ್ಥಿಗಳ ಮತ್ತೊಂದು ಪಟ್ಟಿ ಬಿಡುಗಡೆ

ಲೋಕಸಭೆಯ ಅಂತಿಮ ಹಂತದ ಚುನಾವಣೆ ಮುಗಿದ ನಂತರವಷ್ಷೇ ಚುನಾವಣೋತ್ತರ ಸಮೀಕ್ಷೆಗಳನ್ನು ಪ್ರಕಟಸಬೇಕು ಜಾಲತಾಣಗಳು ಮತ್ತು ಸಾಮಾಜಿಕ ಮಾದ್ವಮಗಳು ಸೇರಿದಂತೆ ಚುನಾವಣಾ ಆಯೋಗದಿಂದ ಸಲಹೆ

ಭಾರತೀಯ ಜನತಾಪಕ್ಷ ನಿನ್ನೆ ಅಭ್ವರ್ಧಿಗಳ ಮತ್ತೊಂದು ಪಟ್ಟಿ ಬಿಡುಗಡೆ ಮಾಡಿದೆ

ಹಾಲಿ ಸಂಸದ ನಟ ಶತೃಷ್ನ ಸಿನ್ವಾ ಮತ್ತು ಮಕುಂ ದೇವ್ ನಾರಾಯಣ್ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿದೆ ಪಾಟ್ನಾದಲ್ಲಿ ನಿನ್ನೆ ಜಂಟಿ ಪ್ರಿಕಾಗೋಷ್ಟಿಯಲ್ಲಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಲಾಗಿದ್ದು ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಹೆಸರನ್ನು ಪಾಟ್ನಾ ಸಾಹಿಬ್ ಕ್ಷೇತ್ರಕ್ಕೆ ಸೂಚಿಸಲಾಗಿದ್ದು ಈ ಕ್ಷೇತ್ರದಿಂದ ಶತೃಷ್ನ ಸಿನ್ವಾ ಅವರನ್ನು ಬದಲಿಸಲಾಗಿದೆ ಅಲ್ಲದೇ ಬೆಗುಸರಾಯಿಯ ನಾವಡ್ ಕ್ಷೇತ್ರದಿಂದ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರನ್ನು ಬದಲಿಸಲಾಗಿದೆ ಉಳಿದಂತೆ ಕೇಂದ್ರ ಸಚಿವ ರಾಧಾಮೋಹನ್ ಸಿಂಗ್ ಅವರು ಮೂರ್ವ ಚಂಪಾರಣ್ ಹಾಗೂ ರಾಮ್ಕ್ಕಪಾಲ್ ಯಾದವ್ ಅವರು ಪಾಟಲಿಮತ್ರ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ ಇನ್ನು ಎಲ್ಜೆಪಿ ಮುಖ್ಯಸ್ವ ರಾಮ್ವಿಲಾಸ್ ಪಾಸ್ವಾನ್ ಈ ಬಾರಿ ಹಾಜಿಮರ್ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿಲ್ಲ ಬದಲಿಗೆ ಅವರ ಸಹೋದರ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷ ಮಹಿ ಕುಮಾರ್ ಪಾರಸ್ ಅವರು ಇದೇ ಕ್ಷೇತ್ರದಿಂದ ಸ್ಪರ್ಧಿಗಿಳಿಯಲಿದ್ದಾರೆ

ನವದೆಹಲಿಯಲ್ಲಿ ಸುದ್ವಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಜೆ

ನಡ್ಡಾ ಪಾಲಿ ಸಂಸದ ಅನುರಾಗ್ ಠಾಕೂರ್ ಪಮೀರ್ ಮರ್ ಕ್ಷೇತ್ರದಿಂದ ಸುರೇಶ್ ಕಶ್ವಪ್ ಶಿಮ್ಲಾದಿಂದ ಕಿಶನ್ ಕಪೂರ್ ಕಂಗ್ರಾದಿಂದ ಸ್ಪರ್ಧಿಸಲಿದ್ದಾರೆ ಎಂದರು

ನವದೆಹಲಿಯಲ್ಲಿ ಕಾಂಗ್ರೆಸ್ನ ಕೇಂದ್ರೀಯ ಚುನಾವಣಾ ಸಮಿತಿ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ಪಕ್ಷದ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಭೂಪಾಲ್ನಿಂದ ಸ್ಪರ್ಧಿಸಲಿದ್ದರೆ ಮಹಾರಾಷ್ಟದ ನಾಂದೇಡ್ನಿಂದ ಅಶೋಕ್ ಚೌವಾಣ್ ಕಣಕ್ಕಿಳಿಯಲಿದ್ದಾರೆ ಇನ್ನು ಕರ್ನಾಟಕದ ಕಲಬುರಗಿ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಮ್ಮ ಅಭ್ಯರ್ಥಿಯಾಗಿದ್ದರೆ ಮಾಜಿ ಮುಖ್ಯಮಂತ್ರಿ ಪರೀಶ್ ರಾವತ್ ನೈನಿತಾಲ್ನಿಂದಲೂ ಹಾಗೂ ಬಿ

ಖಂಡೂರಿ ಮತ್ರ ಮನೀಷ್ ಖಂಡೂರಿ ಅವರು ಉತ್ತರಾಖಂಡನ ಗರ್ವಾಲ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಉಳಿದಂತೆ ಉತ್ತರಾಖಂಡ್ನ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಪ್ರೀತಂ ಸಿಂಗ್ ತೆಹ್ರಿ ಗರ್ವಾಲ್ ಕ್ಷೇತ್ರದಿಂದ ಪ್ರದೀಪ್ ತಮ್ತಾ ಅಲ್ಮೋರಾ ಕ್ಷೇತ್ರದಿಂದ ಹಾಗೂ ಪರಿದ್ವಾರ್ದಿಂದ ಅಂಬರೀಷ್ ಕುಮಾರ್ ಸ್ಪರ್ಧಿಸಲಿದ್ದಾರೆ ಉಳಿದಂತೆ ಕರ್ನಾಟಕದ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಜೆಡಿಎಸ್ನ ಹಿರಿಯ ನಾಯಕ ಎಚ್

ದೇವೇಗೌಡ ಅವರು ಸ್ಪರ್ಧೆಗಿಳಿಯಲಿದ್ದಾರೆ ಜಮ್ಮ ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಹಾಗೂ ಪಿಡಿಐ ಅಧ್ವಕ್ಷ ಮೆಹಬೂಬ ಮುಫ್ತಿ ಅವರು ಅನಂತನಾಗ್ ಕ್ಷೇತ್ರದಿಂದ ಸ್ಪರ್ಧಿಸುವರು

ಈ ಕುರಿತು ಎಲ್ಲಾ ಜಾಲತಾಣಗಳು ಹಾಗೂ ಸಾಮಾಜಿಕ ಮಾಧ್ಯಮಗಳ ವೇದಿಕೆಗಳಿಗೆ ಚುನಾವಣಾ ಆಯೋಗ ಸಲಹೆ ನೀಡಿದೆ

ಈ ಅವಧಿಯಲ್ಲಿ ಯಾವುದೇ ರೀತಿಯ ಮತದಾನ ಅಭಿಪ್ರಾಯ ಚರ್ಚೆ ವಿಶ್ಲೇಷಣೆ ದೃಶ್ವಾವಳಿಗಳು ಅಥವಾ ಹೇಳಿಕೆಗಳನ್ನು ಪ್ರಸಾರ ಮಾಡುವಂತಿಲ್ಲ ಎಂದು ಚುನಾವಣಾ ಆಯೋಗ ಸೂಚನೆ ನೀಡಿದೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಈ ಸಂದರ್ಭದಲ್ಲಿ ಕ್ಷಯಮುಕ್ತ ಭಾರತ ವನ್ನಾಗಿಸಲು ಎಲ್ಲಾ ಪಾಲುದಾರರು ಒಗ್ಗೂಡಿ ಕಾರ್ಯ ನಿರ್ವಹಿಸಬೇಕೆಂದು ಕರೆ ನೀಡಿದ್ದಾರೆ

ಕ್ಷಯರೋಗ ಕೊನೆಗಾಣಿಸುವ ಕಾಲ ಬಂದಿದೆ ಎನ್ನುವ ಘೋಷವಾಕ್ಕದೊಂದಿಗೆ ಈ ಬಾರಿ ಜಾಗೃತಿ ದಿನ ಆಚರಿಸಲಾಗುತ್ತಿದೆ

ಇಂದಿನ ಪಂದ್ಯದ ಬಳಿಕ ಭಾರತ ತಂಡ ಬರುವ ಮಂಗಳವಾರದಂದು ಮಲೇಷಿಯಾ ವಿರುದ್ದ ಹಾಗೂ ಮರು ದಿನವೇ ನಡೆಯಲಿರುವ ಪಂದ್ಯದಲ್ಲಿ ಕೆನಡಾ ವಿರುದ್ದ ಸೆಣಸಲಿದೆ ಬಳಿಕ ಶುಕ್ರವಾರ ಜರುಗುವ ಪಂದ್ಯದಲ್ಲಿ ಮೋಲೆಂಡ್ ತಂಡವನ್ನು ಎದುರಿಸಲಿದೆ ಹೆಡ್ ಪ್ರಸಕ್ತ ಸಾಲಿನ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ಪಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಶುಭಾರಂಭ ಮಾಡಿದೆ

ಈ ಬಾರಿ ಉದ್ಘಾಟನೆ ಸಮಾರಂಭ ನಡೆಯಲಿಲ್ಲ ಬದಲಾಗಿ ಸುಪ್ರೀಂ ಕೋರ್ಟ್ ನೇಮಿಸಿದ್ದ ಸಮಿತಿಯ ಆಡಳಿತಾಧಿಕಾರಿಗಳು ಮತ್ತು ಬಿಸಿಸಿಐ ಆಡಳಿತ ವರ್ಗ ಈ ಪಣವನ್ನು ಸಶಸ್ತ್ರ ವಡೆಗಳ ಮತ್ತು ಸಿಆರ್ಪಿಎಫ್ ಸಿಬ್ಬಂದಿಯ ಕಲ್ಕಾಣ ನಿಧಿಗೆ ದೇಣಿಗೆ ನೀಡಲು ಹಾಗೂ ಮಲ್ವಾಮಾ ಭಯೋತ್ಪಾದಕರ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಕುಟುಂಬಗಳಿಗೆ ಸನ್ಮಾನಿಸಲು ನಿರ್ಧರಿಸಲಾಯಿತು